ಈ ಸಂಬಂಧ ಸುದ್ದಿಗಾರರಿಗೆ ವಿವರ ನೀಡಿದ ವಿದೇಶಾಂಗ ಇಲಾಖೆಯ ವಕ್ತಾರ ರವೀಶ್ ಕುಮಾರ್ ಪಾಕಿಸ್ತಾನ ರಾಯಭಾರ ಕಚೇರಿ ತನ್ನ ದೇಶದ ದಿನಾಚರಣೆಗೆ ಹುರಿಯತ್ ಪ್ರತಿನಿಧಿಗಳನ್ನು ಆಹ್ವಾನಿಸಲು ನಿರ್ಧರಿಸಿದೆ ಹೀಗಾಗಿ ಭಾರತದ ಯಾವುದೇ ಪ್ರತಿನಿಧಿಗಳು ಭಾಗವಹಿಸುತ್ತಿಲ್ಲ ಎಂದು ಹೇಳಿದ್ದಾರೆ ಭಯೋತ್ವಾದಕರ ವಿರುದ್ದ ಪಾಕಿಸ್ತಾನ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ಬಿಟ್ಟು ಜನರ ಕಣ್ಣೊರೆಸುವ ಕೆಲಸ ಮಾಡಬಾರದು ಎಂದು ಅವರು ತಿಳಿಸಿದ್ದಾರೆ ಸೇನಾಪಡೆಯ ಸಾಮರ್ಥ್ಯವನ್ನು ವಿರೋಧ ಪಕ್ಷಗಳು ಮತ್ತೊಮ್ನೆ ಅವಮಾನಿಸಿವೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಆರೋಪಿಸಿದ್ದಾರೆ ಈ ಸಂಬಂಧ ಟ್ನೇಟ್ ಮಾಡಿರುವ ಪ್ರಧಾನಮಂತ್ರಿ ವಿರೋಧ ಪಕ್ಷದ ನಾಯಕರು ಎತ್ತುವ ಪ್ರಶ್ನೆಗಳಿಗೆ ಜನರೇ ಉತ್ತರ ನೀಡಲಿ ದೇಶದ ಜನ ಇಂಥವರನ್ನು ಎಂದಿಗೂ ಕ್ಷಮಿಸಲಾರರು ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ವಿಭಾಗದ ಅಧ್ಯಕ್ಷ ಸ್ಥಾಮ್ ಪಿತ್ರೋಡಾ ವಿರುದ್ದ ವಾಗ್ದಾಳಿ ನಡೆಸಿರುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮುಂಬೈನಲ್ಲಿ ಭಯೋತ್ಪಾದಕರ ದಾಳಿ ನಡೆದ ಬಳಿವೂ ಇಂಥಹದೇ ಪ್ರಕ್ನೆ ಎತ್ತಲಾಗಿತ್ತು ಈಗ ಪಾಕಿಸ್ಥಾನದ ಬಾಲಾಕೋಟ್ನಲ್ಲಿ ಭಾರತೀಯ ವಾಯುಸೇನೆ ಉಗ್ರರ ಶಿಬಿರಗಳನ್ನು ದ್ವಂಸ ಮಾಡಿದ ಬಗ್ಗೆ ಪ್ರಶ್ನಿಸಲಾಗುತ್ತಿದೆ ಕಾಂಗ್ರೆಸ್ನ ಇಂತಹ ಹೇಳಿಕೆಗಳು ಆ ಪಕ್ಷದ ಮನಸ್ಹಿತಿಯನ್ನು ಬಿಂಬಿಸುತ್ತದೆ

ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ

ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸುದ್ವಿಗಾರರೊಂದಿಗೆ ಮಾತನಾಡಿ ಅವರು ಬಾಲಾಕೋಟ್ ಮೇಲಿನ ವಾಯುದಾಳಿ ಸಂಬಂಧ ಭಾರತ ಏನು ತಪ್ಪು ಮಾಡಿದೆ ಎಂದು ಪ್ರಶ್ನಿಸಿದ್ದಾರೆ ರಾಜಕೀಯ ಪಕ್ಷವೊಂದರಲ್ಲಿ ಇದ್ದುಕೊಂಡು ಈ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ ಉಗ್ರರ ಮೇಲೆ ನಡೆಸುವ ಸರ್ಕಾರದ ನಿರ್ಧಾರಗಳನ್ನು ಎಲ್ಲರೂ ಸ್ವಾಗತಿಸಬೇಕು ಎಂದು ಹೇಳಿದ್ದಾರೆ ಜಮ್ನು ಮತ್ತು ಕಾಶ್ನೀರದ ಶೋಪಿಯಾನ್ನಲ್ಲಿ ಮತ್ತೊಬ್ಬ ಉಗ್ರನನ್ನು ಭದ್ರತಾಪಡೆ ಹತ್ತೆ ಮಾಡಿದೆ

ಬಾರಾಮುಲ್ಲಾ ಜಿಲ್ಲೆಯ ಕಲಾಂತರ ಕಂಡಿ ಕ್ರಿರಿಯಲ್ಲಿ ಇಬ್ಬರು ಉಗ್ರರು ಬಾಂಡಿಪೋರಾ ಮತ್ತು ಗಢ್ಪೋರಾ ಶೋಪಿಯಾನ್ನಲ್ಲಿ ತಲಾ ಓರ್ವ ಉಗ್ರನನ್ನು ಹತ್ತೆ ಮಾಡಲಾಗಿದೆ

ಶೋಪಿಯಾನ್ ಮತ್ತು ಸೋಪೋರ್ ಸುತ್ತಮುತ್ತ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಎಂದು ಭದ್ರತಾ ಮೂಲಗಳು ಮಾಹಿತಿ ನೀಡಿವೆ ಜಮ್ನು ಮತ್ತು ಕಾಶ್ಮೀರದ ಉದಂಪುರ ದೋಡಾ ಕ್ಷೇತ್ರದ ಬಿಜೆಪಿ ಅಭ್ವರ್ಥಿಯಾಗಿ ಪ್ರಧಾನ ಮಂತ್ರಿ ಕಚೇರಿಯ ರಾಜ್ಞಸಚಿವ ಹಾಗೂ ಹಾಲಿ ಸಂಸದ ಡಾ ಜಿತೇಂದ್ರ ಸಿಂಗ್ ಜಮ್ತು ಷೂಂಚ್ ಕ್ಷೇತ್ರದ ಹಾಲಿ ಸಂಸದ ಜುಗಲ್ ಕಿಶೋರ್ ಶರ್ಮ ಅವರು ಇಂದು ನಾಮಪತ್ರಸಲ್ಲಿಸಿದರು ಇದುವರೆಗೂ ಜಮ್ಮ ಪೂಂಚ್ ಲೋಕಸಭಾ ಕ್ಷೇತ್ರಕ್ಕೆ ನಾಲ್ಕು ಮಂದಿ ನಾಮಪತ್ರ ಸಲ್ಲಿಸಿದ್ದಾರೆ

ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಪಕ್ಷ ವಿಕಾಸ್ತೀಲ್ ಇನ್ಸಾನ್ ಪಕ್ಷಗಳ ಮಹಾ ಮೈತ್ರಿಕೂಟ ಒಗ್ಗೂಡಿ ಚುನಾವಣೆ ಎದುರಿಸುವುದಾಗಿ ಫೋಷಿಸಿಕೊಂಡಿವೆ

ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಅಭ್ಬರ್ಥಿ ಜಿತಿನ್ ರಾಮ್ಮಾಂಜಿ ಉಪೇಂದ್ರ ಶ್ರಸಾದ್ ಕ್ರಮವಾಗಿ ಗಯಾ ಮತ್ತು ಚಿರಂಗಬಾದ್ನಿಂದ ಸ್ಪರ್ಧಿಸಲಿದ್ದಾರೆ ಆರ್ಜೆಡಿಯ ವಿಭಾದೇವಿ ನಾವಡದಿಂದ ಆರ್ಎಲ್ಎಸ್ಪಿಯ ಭುದಿಯೊ ಚೌಧರಿ ಜಾಮಿ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ ಎಂದು ತಿಳಿಸಿದರು ವಿವಿಪ್ಡಾಟ್ ಮತಯಂತ್ರದ ಮತದಾನದ ಮಾದರಿ ಚೀಟಿಯ ಬಗ್ಗೆ ಭಾರತೀಯ ಸಾಂಖ್ಣಿಕ ಸಂಸ್ಥೆ ತನ್ನ ವರದಿಯನ್ನು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಅವರಿಗೆ ನೀಡಿದೆ ಈ ಸಂಬಂಧ ಹೇಳಿಕೆ ನೀಡಿರುವ ಚುನಾವಣಾ ಆಯೋಗ ಮತದಾನದ ಸಮಯದಲ್ಲಿ ಎದುರಾಗಬಹುದಾದ ಸಮಸ್ಥೆಗಳ ಹಿನ್ನೆಲೆಯಲ್ಲಿ ವಿವಿಪ್ಟಾಟ್ ಮತಯಂತ್ರಗಳನ್ನು ಪರಿಶೀಲನೆ ನಡೆಸಲಾಗಿದೆ ಚುನಾವಣಾ ಆಯೋಗದ ತಜ್ಞರ ಸಮಿತಿ ಈ ವರದಿಯನ್ನು ಪರಿಶೀಲನೆ ನಡೆಸಲಿದೆ ಎಂದು ಹೇಳಿದೆ

ಇನ್ನುಳದ ಸತಾರ ಮತ್ತು ಪಾಲ್ಗರ್ ಕ್ಷೇತ್ರಗಳ ಅಭ್ಲರ್ಥಿಗಳನ್ನು ಬರುವ ಭಾನುವಾರ ಪ್ರಕಟಿಸುವ ಸಾಧ್ಯತೆ ಇದೆ ಬಹುತೇಕ ಹಾಲಿ ಸಂಸದರಿಗೆ ಪಕ್ಷದ ಅಧ್ಯಕ್ಷ ಉದ್ಧವ್ ಕಾಕ್ರೆ ಟಿಕೆಟ್ ನೀಡಿದ್ದಾರೆ ಒಸ್ನಾನಬಾದ್ ಮತ್ತು ಹಿಂಗೋಲಿ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಬದಲಾಯಿಸಲಾಗಿದೆ ಒಸ್ಥಾನಬಾದ್ ಕ್ಷೇತ್ರಕ್ಕೆ ರವಿ ಗಾಯಕ್ವಾಡ್ ಬದಲು ಅಮ್ಸೋರ್ ಲಿಂಬಾಳ್ಕರ್ ಹಿಂಗೋಲಿ ಕ್ಷೇತ್ರದಿಂದ ಸುಭಾಷ್ ವಾಂಗ್ಟಡೆ ಬದಲು ಹೇಮಂತ್ ಪಾಟೀಲ್ ಅವರಿಗೆ ಅವಕಾಶ ನೀಡಲಾಗಿದೆ

ಇದಕ್ಕೂ ಮುನ್ನ ಕಾಂಗ್ರೆಸ್ ಮತ್ತು ಎನ್ಸಿಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ

ಹಲವು ಸುಧಾರಣಾ ಕ್ರಮಗಳಿಂದ ಸುಸ್ತಿರ ಅಭಿವ್ಯದ್ದಿಯ ದರ ಹೆಚ್ಚಾಗಿದೆ ಎಂದು ಐಎಂಎಫ್ನ ಸಂವಹನ ವಿಭಾಗದ ನಿರ್ದೇಶಕ ಗ್ವಾರಿ ರೈಸ್ ಹೇಳಿದ್ದಾರೆ ಕಳೆದ ರಾತ್ರಿ ವಾಷಿಂಗ್ಸನ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಂದಿನ ತಿಂಗಳು ವಿಶ್ವ ಬ್ಹಾಂಕ್ನ ವಾರ್ಷಿಕ ಸಭೆಯ ಸಂದರ್ಭದಲ್ಲಿ ಭಾರತದ ಆರ್ಥಿಕ ದೆಳವಣಿಗೆಯ ವಿವರಗಳನ್ನು ಮುಂಬರುವ ವಿಶ್ವ ಆರ್ಥಿಕ ವೇದಿಕೆಯ ಸಮೀಕ್ಷೆಯಲ್ಲಿ ಪ್ರಕಟಿಸಲಾಗುವುದು ಎಂದು ಹೇಳಿದ್ದಾರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿ ಎರಡು ಶತಕೋಟಿ ಅಮೆರಿಕನ್ ಡಾಲರ್ ಸಾಲವನ್ನು ಚೀನಾದಿಂದ ಪಡೆಯಲಾಗಿದೆ ಎಂದು ಪಾಕಿಸ್ತಾನ ಹೇಳಿದೆ

ಈ ಹಣ ಪಾಕಿಸ್ತಾನದ ಸ್ವೇಟ್ ಬ್ಯಾಂಕ್ ಖಾತೆಗೆ ಬರುವ ಸೋಮವಾರದ ವೇಳೆಗೆ ಬರಲಿದೆ ಈಗಾಗಲೇ ಯುಎಇ ಮತ್ತು ಸೌದಿ ಅರೇಬಿಯಾದಿಂದ ತಲಾ ಒಂದು ಶತಕೋಟ ಅಮೆರಿಕನ್ ಡಾಲರ್ ಪಡೆಯಲಾಗಿದೆ ಅಂತಾರಾಷ್ಟೀಯ ಹಣಕಾಸು ನಿಧಿಯಿಂದ ಪರಿಹಾರ ಪಡೆಯುವ ಸಂಬಂಧ ಪಾಕಿಸ್ತಾನ ಮಾತುಕತೆ ನಡೆಸುತ್ತಿದೆ ಕರ್ನಾಟಕದ ಪೌರಾಡಳಿತ ಸಚಿವ ಸಿ

ಶಿವಳ್ಳಿ ಹುಬ್ಬಳ್ಳಿಯ ಖಾಸಗಿ ಆಸ್ಷತ್ರೆಯಲ್ಲಿಂದು ನಿಧನರಾಗಿದ್ದಾರೆ

ಧಾರವಾಡ ಜಿಲ್ಲೆಯ ಕುಂದಗೋಳ ಕ್ಷೇತ್ರದಿಂದ ಮೂರು ಬಾರಿ ವಿಧಾನಸಭೆಗೆ ಆಯ್ಲೆಯಾಗಿದ್ದರು